ಅವರು ರಾಷ್ಷಪತಿ ರಾಮ್ನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ

ರಾಷ್ಟಪತಿ ಭವನದಲ್ಲಿ ಇಂದು ಉಜ್ಜೇಕಿಸ್ತಾನ ಅಧ್ವಕ್ಷರಿಗೆ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು ಇದಕ್ಕೂಮುನ್ನ ಉಜ್ಜೇಕಿಸ್ತಾನ ಅಧ್ಯಕ್ಷರು ರಾಜ್ ಫಾಟ್ಗೆ ತೆರಳ ರಾಷ್ಟಪಿತ ಮಹಾತ್ಮ ಗಾಂಧಿಜಿ ಅವರ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿದರು ಮಿರ್ಜೆಯೊಯೆವ್ ಅವರು ಪ್ರಧಾನಮಂತ್ರಿ ನರೇಂದ್ರಯವರೊಂದಿಗೆ ಪ್ರವಾಸೋದ್ಯಮ ನವೀಕರಣ ಇಂಧನ ಸಹಕಾರ ಶಿಕ್ಷಣ ಹಾಗೂ ಬಂಡವಾಳ ಹೂಡಿಕೆ ಕುರಿತಂತೆ ವಿಸೃತ ಸಮಾಲೋಚನೆ ನಡೆಸಲಿದ್ದಾರೆ

ಅದರಲ್ಲೂ ರಾಜಕೀಯ ಆರ್ಥಿಕ ಶಿಕ್ಷಣ ಆರೋಗ್ಕ ಮಾನವ ಸಂಪನ್ಮೂಲ ಅಭಿವೃದ್ಧಿ ರಕ್ಷಣಾ ಭಯೋತ್ವಾದನಾ ನಿರ್ಮೂಲನೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಸಾಂಸ್ಕೃತಿಕ ಹಾಗೂ ಪ್ರವಾಸೋದ್ಧಮ ಸೇರಿದಂತೆ ಪ್ರಮುಖ ವಿಷಯಗಳ ಕುರಿತು ದ್ವಿಪಕ್ಷೀಯ ಸಮಾಲೋಚನೆ ಬಳಿಕ ಉಭಯ ರಾಷ್ಟಗಳ ಸಂಬಂಧ ಬಲಗೊಂಡಿದೆ ಎಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ ಉಜ್ಜೇಕಿಸ್ತಾನ್ ರಾಷ್ಟಾಧ್ವಕ್ಷರ ಈ ಭೇಟಿ ಸಂದರ್ಭದಲ್ಲಿ ಹಲವು ದ್ವಿಪಕ್ಷೀಯ ಒಪ್ಪಂದಗಳಿಗೆ ಸಹಿಯಾಗುವ ನಿರೀಕ್ಷೆಯಿದೆ ಮಹಾತ್ಮಗಾಂಧಿ ಅವರ ಆಶಯದಂತೆ ಸ್ವಚ್ಛತೆಗೆ ನೀಡಿರುವ ಪ್ರಾಮುಖ್ಯತೆ ಅತ್ಯಂತ ಮಹತ್ವವಾಗಿದ್ದು ಸ್ವಚ್ಚತೆ ಪಾಲನೆ ಗಾಂಧೀಜ ಅವರಿಗೆ ನೀಡಬಹುದಾದ ನಿಜವಾದ ಶ್ರದ್ಧಾಂಜಲಿ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಹೇಳಿದ್ದಾರೆ ರಾಜ್ಕೋಟ್ನಲ್ಲಿ ನಿನ್ನೆ ಸಾರ್ವಜನಿಕ ಸಭೆಯನ್ನುದ್ದೇತಿಸಿ ಮಾತನಾಡಿದ ಅವರು ಗಾಂಧೀಜ ಸ್ವಚ್ಚತೆಗೆ ನೀಡಿದ್ದು ಮೊದಲ ಆದ್ಕತೆ ಮತ್ತು ಪ್ರಾಮುಖ್ಯದ ಮಹತ್ವ ಸದಾಕಾಲ ಪ್ರಸ್ತುತ ಎಂದರು

ಇದಕ್ಕೂ ಮುನ್ನ ಅವರು ರಾಜ್ಕೋಟ್ನಲ್ಲಿ ನವೀಕರಿಸಲಾಗಿರುವ ಮಹಾತ್ಮಾಂಧಿ ವಸ್ತು ಸಂಗ್ರಹಾಲಯವನ್ನು ಲೋಕಾರ್ಪಣೆ ಮಾಡಿದರು ಗಾಂಧೀಜಿ ಅವರ ತತ್ವಸಿದ್ಧಾಂತಗಳು ಎಂದೆಂದಿಗೂ ಪ್ರಸ್ತುತ ಎಂದರು

ಇಂದು ರಾಷ್ಟಪತಿ ರಾಮನಾಥ್ ಕೋವಿಂದ ಅವರ ಜನ್ಮದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ರಾಜನಾಥ್ಸಿಂಗ್ ರಾಷ್ಟಪತಿಗಳಿಗೆ ಶುಭಾಶಯ ಕೋರಿದ್ದಾರೆ ರಾಮನಾಥ್ ಕೋವಿಂದ್ ಅವರ ಅಪಾರ ಜ್ಞಾನ ಸಂಪತ್ತು ಹಾಗೂ ಪಲವು ವಿಷಯಗಳ ಬಗ್ಗೆ ಅವರ ವಿಶಿಷ್ಠ ದೃಷ್ಠಿಕೋನಗಳು ದೇಶಕ್ಕೆ ಅಮೂಲ್ಯ ಕೊಡುಗೆಯಾಗಿದೆ ಸಮಾಜದ ಪ್ರತಿಯೊಂದು ವರ್ಗದೊಂದಿಗೂ ರಾಷ್ಟಪತಿಯಾಗಿ ಅವರು ಸಾಧಿಸಿರುವ ಸಂಪರ್ಕ ನಿಜಕ್ಕೂ ಅತ್ಯದ್ಭುತ ಎಂದು ಪ್ರಧಾನಮಂತ್ರಿ ಮೋದಿ ತಮ್ಮ ಟ್ವಿಟರ್ ಸಂದೇಶದಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು

ನೀರವ ಮೋದಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ವಂಚನೆ ಮಾಡಿ ಇಂಗ್ಲೆಂಡ್ ಮತ್ತು ಅಮೆರಿಕಾದಲ್ಲಿ ಆಸ್ತಿ ಹೊಂದಿದ್ದಾರೆ ಈಗ ಭಾರತದಲ್ಲಿರುವ ಅವರ ಹಾಗೂ ಕುಟುಂಬದವರ ಆಸ್ತಿಯನ್ನು ಮುಟ್ಟಗೋಲು ಹಾಕಿಕೊಳ್ಳಲು ಜಾರಿ ನಿರ್ದೇಶನಾಲಯ ನಿರ್ಧರಿಸಿದೆ

ವಿತ್ವ ಸಂಸ್ಥೆಯ ಮಹಾಕಾರ್ಯದರ್ಶಿ ಆಂಟೊನಿಯೊ ಗುಟೆರ್ರಸ್ ಇಂದು ನಾಲ್ಕ ದಿನಗಳ ಅಧಿಕೃತ ಭೇಟಿಗಾಗಿ ನವದೆಹಲಿಗೆ ಆಗಮಿಸಲಿದ್ದಾರೆ ರಾಷ್ಟಸತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ಆಯೋಜಿಸಲಾಗಿರುವ ಮಹಾತ್ಮ ಗಾಂಧಿ ಅಂತಾರಾಷ್ಟೀಯ ನೈರ್ಮಲ್ಯ ಸಮಾವೇಶದಲ್ಲಿ ನಾಳೆ ಅವರು ಪಾಲ್ಗೊಳ್ಳಲಿದ್ದಾರೆ ಈ ಸಮಾವೇಶ ಕಳೆದ ಶನಿವಾರ ಆರಂಭಗೊಂಡಿದ್ದು

ಗುಟೆರ್ರಸ್ ಅವರು ರಾಷ್ಷಪತಿ ರಾಮನಾಥ್ ಕೋವಿಂದ್ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಮತ್ತು ವಿದೇತಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ಸಹ ನಡೆಸಲಿದ್ದಾರೆ

ಮುಖ್ಯಮಂತ್ರಿ ಸರ್ಬಾನಂದ್ ಸೋನಾವಾಲ್ ಗೌಹಾಟಿಯಲ್ಲಿಂದು ಈ ಯೋಜನೆಗೆ ಚಾಲನೆ ನೀಡಿದರು ಆರೋಗ್ಯ ಸಚಿವ ಹೇಮಂತ್ ಬಿಷ್ವಾ ಶರ್ಮ ಉಪಸ್ಥಿತರಿದ್ದರು

ಇಂಡೋನೇಷಿಯಾದ ಅಧ್ಯಕ್ಷರು ವಿಶ್ವದ ವಿವಿಧ ಸಂಘಸಂಸ್ಥೆಗಳಿಗೆ ಮನವಿ ಮಾಡಿ ಅಗತ್ಯ ನೆರವು ನೀಡಬೇಕೆಂದು ಕೋರಿದ್ದಾರೆ

ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ಗಡಿಯಲ್ಲಿ ಉಂಟಾಗಿರುವ ಪ್ರಕ್ಷುಬ್ದತೆ ತಡೆಗೆ ದಕ್ಷಿಣ ಕೊರಿಯಾ ಅದಿರುನ್ನು ತೆಗೆಯುವ ಕಾರ್ಯ ಮುಂದುವರೆಸಿದೆ ಎಂದು ರಕ್ಷಣಾ ಸಚಿವಾಲಯ ಸ್ಪಷ್ಟಪಡಿಸಿದೆ ಉತ್ತರ ಕೊರಿಯಾದ ಮಿಲಿಟರಿ ಮೂಲಗಳ ಪ್ರಕಾರ ಗಡಿ ಪ್ರದೇಶದಲ್ಲಿ ಅದಿರು ನಿಕ್ಷೇಪ ಹೇರಳವಾಗಿ ದಾಸ್ತಾನು ಮಾಡಿರುವ ದಕ್ಷಿಣ ಕೊರಿಯಾದ ಕ್ರಮಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ದಕ್ಷಿಣ ಕೊರಿಯಾ ನಿಕ್ಷೇಪವನ್ನು ತೆಗೆಯುವ ಕಾರ್ಯ ಮುಂದುವರೆಸಿದೆ

ಅಂತಾರಾಷ್ಷೀಯ ಮಾತುಕತೆ ಸಂದರ್ಭದಲ್ಲಿ ಉತ್ತರ ಕೊರಿಯಾ ತನ್ನ ವಿರೋಧವನ್ನು ವ್ಯಕ್ತಪಡಿಸಿತ್ತು ಎಂದು ವರದಿಯಾಗಿದೆ

ಇದರಿಂದ ಕೆನಡಾ ದೇಶಕ್ಕೆ ಹೆಚ್ಚಿನ ಲಾಭವಾಗಲಿದೆ ಅಮೆರಿಕಾದ ವ್ಯಾಪಾರ ಪ್ರತಿನಿಧಿ ರೊಬೆಟ್ ಲೈಟಿಜರ್ ಮತ್ತು ಕೆನಡಾದ ವಿದೇಶಾಂಗ ವ್ಯವಹಾರಗಳ ಸಚಿವ ತ್ರಿಸ್ಲೀಯಾ ಫಿಲ್ಡಾಂಡ್ ನೂತನ ಒಪ್ಪಂದ ಮಧ್ಯಮ ವರ್ಗಗಳ ವ್ಯಾಪಾರ ಬಲವರ್ಧನೆಗೆ ಸಹಕಾರಿಯಾಗಲಿದೆ ಎಂದು ಜಂಟಿ ಹೇಳಿಕೆ ನೀಡಿದ್ದಾರೆ ಉತ್ತರ ಅಮೆರಿಕ ದೇಶವನ್ನು ತಮ್ಮ ಮನೆಯೆಂದೆ ನಂಬಿರುವ ಅರ್ಧ ಬಿಲಿಯನ್ಗೂ ಅಧಿಕ ಜನರಿಗೆ ಗೌರವಯುತ ವೇತನದ ಉದ್ಯೋಗ ಹಾಗೂ ಸದಾವಕಾಶಗಳ ಸೃಷ್ಠಿಗೆ ಇದು ನೆರವಾಗಲಿದೆ ಎಂದು ಅಭಿಪ್ರಾಯಪಟ್ಟದ್ದಾರೆ ಹೊಸ ಒಪ್ಪಂದವನ್ನು ಅಮೆರಿಕ ಮೆಕ್ಕಿಕೊ ಕೆನಡಾ ಒಪ್ಪಂದವೆಂದು ಕರೆಯಲಾಗಿದ್ದು

ಅರೇಬಿಕ್ ಬಲೂಚಿ ಬರ್ಮೀಸ್ ಚ್ಛೆನೀಸ್ ದರಿ ಫ್ರೆಂಚ್ ಇಂಡೊನೇಷಯನ್ ಪರ್ಷಿಯನ್ ಮತ್ತು ಬಾಲೋಚ್ ವಿದೇಶಿ ಭಾಷೆಗಳು ಈ ಪೈಕಿ ಸೇರಿವೆ ಇಂದು ಅಂತಾರಾಷ್ಟೀಯ ಹಿರಿಯ ನಾಗರಿಕರ ದಿನ

ದೆಪಲಿಯಲ್ಲಿಂದು ಹಿರಿಯ ನಾಗರಿಕರ ದಿನದ ಅಂಗವಾಗಿ ಮಾನವ ಹಕ್ಕುಗಳ ಹೋರಾಟ ಮಾಡಿದ ಸಂಘ ಸಂಸ್ಥೆಗಳ ಹಾಗೂ ನಾಗರಿಕರನ್ನು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ದು ಸನ್ನಾನಿಸಿ ಹಿರಿಯ ನಾಗರಿಕರ ಕೊಡುಗೆಯನ್ನು ಮುಕ್ತ ಕಂಠದಿಂದ ಸ್ಥರಿಸಿದರು ವಯೋಶ್ರೇಷ್ಠ ಪ್ರಶಸ್ತಿಗಳನ್ನು ಸಾಧಕ ಹಿರಿಯರಿಗೆ ಪ್ರದಾನ ಮಾಡಿ ಗೌರವಿಸಿದರು ಸಾಮಾಜಿಕ ನ್ನಾಯ ಮತ್ತು ಸಬಲೀಕರಣ ಖಾತೆ ಸಚಿವ ತಾವರ್ ಚಂದ್ ಗೆಲೋಟ್ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು